ದೆಹಲಿಯಲ್ಲಿ ಇಂದು ದೆಳಗ್ಗೆ ನಡೆದ ಸಂಪುಟ ಸಭೆಯಲ್ಲಿ ಈ ಕುರಿತು ಮಹತ್ವದ ತೀರ್ಮಾನ ಕ್ಲೆಗೊಳ್ಳಲಾಗಿದೆ ಮುಸಲ್ನಾನ ಮಹಿಳೆಯರಿಗೆ ನ್ನಾಯ ಮತ್ತು ಗೌರವಯುತವಾದ ಜೀವನವನ್ನು ದೊರಕಿಸಿ ಕೊಡುವ ಉದ್ಲೇತದಿಂದ ಸರ್ಕಾರ ಈ ಕ್ರಮ ಕೈಗೊಂಡಿದೆ ತೀನ್ ತಲಾಖ್ ವಿರುದ್ದ ಸಂತ್ರಸ್ವೆ ಆಕೆಯ ಪತ್ತಿರದ ಅಥವಾ ರಕ್ತಸಂಬಂಧಿಗಳು ನ್ಯಾಯಾಲಯದ ಮೊರೆ ಹೋಗಲು ಸುಗ್ರೀವಾಜ್ಞೆ ಸಹಕಾರಿಯಾಗಲಿದೆ ಎಂದು ಸಂಪುಟ ಸಭೆಯ ನಂತರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದರು

ಈ ನಿಟ್ಟನಲ್ಲಿ ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ನ ಬೆಂಬಲ ಪಡೆಯಲು ಸಾಕಷ್ಟು ಪ್ರಯತ್ನ ನಡೆಸಲಾಯಿತು ಆದರೆ ಮತಬ್ಲಾಂಕ್ ರಾಜಕಾರಣದಿಂದಾಗಿ ಕಾಂಗ್ರೆಸ್ ಇದಕ್ಕೆ ಬೆಂಬಲ ನೀಡಲಿಲ್ಲ ಎನ್ನುವುದು ಸುಸ್ಪಷ್ಷವಾಗಿದೆ ಎಂದು ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದರು

ಪಕ್ಷದ ಅಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಕೇಂದ್ರ ಸಚವ ರಮೇಶ್ ಜಗಜೀಗಿ ವಿಧಾನಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಪಕ್ಷದ ಮುಖಂಡರಾದ ಕೆ

ಈತ್ವರಪ್ತ ಗೋವಿಂದ ಕಾರಜೋಳ ಸಿ ಟಿ

ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ಕಮೀಷನ್ ಏಜೆಂಟ್ ಸರ್ಕಾರವೆಂದು ಟೀಕಿಸಿದರು ಕಳೆದ ನಾಲ್ಲು ತಿಂಗಳಿನಿಂದ ಸರ್ಕಾರ ಅಧಿಕಾರ ನಡೆಸುತ್ತಿದ್ದರೂ ಯಾವುದೇ ಅಭಿವೃದ್ದಿ ಕಾರ್ಯಗಳು ನಡೆಯುತ್ತಿಲ್ಲ ಆಕ್ರಮವಾಗಿ ಅಧಿಕಾರಿಗಳ ವರ್ಗಾವಣೆ ನಡೆಯುತ್ತಿದೆ ಎಂದು ಆರೋಪಿಸಿದರು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ಯತ್ನಿಸುತ್ತಿದೆ ಎಂಬ ಮುಖ್ಯಮಂತ್ರಿ ಎಚ್ ಡಿ

ಕನಿಷ್ನ ವೇತನ ಪರಿಷ್ನರಣೆ ಹಾಗೂ ಹೊಸ ಕೊಡುಗೆ ಪಿಂಚಣಿಯನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ಕೇಂದ್ರ ಸರ್ಕಾರಿ ಉದ್ಲೋಗಿಗಳ ಸಂಘ ಮುಷ್ಕರಕ್ಕೆ ಮುಂದಾದ್ದಲ್ಲಿ ಕಠಿಣಕ್ರಮ ಎದುರಿಸಬೇಕಾಗುತ್ತದೆ ಎಂದು ಸರ್ಕಾರ ಎಚ್ಚರಿಕೆ ನೀಡಿದೆ ಯಾವುದೇ ರೀತಿಯ ಮುಷ್ಕರದಲ್ಲಿ ಭಾಗವಹಿಸುವುದು ಸೇವಾ ನಿಯಮಗಳ ಉಲ್ಲಂಘನೆಯಾಗುತ್ತದೆ ಎಂಬುದನ್ನು ಇಲಾಖೆ ತನ್ನ ಆದೇಶದಲ್ಲಿ ತಿಳಬದೆ ಉದ್ದೇತಿತ ಮುತ್ತರದ ಅವಧಿಯಲ್ಲಿ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಅಧೀನ ಸಿಬ್ಬಂದಿಗೆ ಕ್ಯಾಖುವಲ್ ಲೀವ್ ಅಥವಾ ಬೇರ್ಟಾವುದೇ ರೀತಿಯ ರಜೆ ಮಂಜೂರು ಮಾಡಬಾರದು ಎಂದು ಎಲ್ಲಾ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ

ದಸರಾ ಮುಂಗಿದ ನಂತರ ಪರೀಕ್ಷಾ ದಿನಾಂಕ ನಿಗದಿಪಡಿಸಲಾಗುವುದು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ದಯಾನಂದ ತಿಳಿಸಿದ್ದಾರೆ

ನಿನ್ನೆ ನಡೆದ ಸಮಿಫ್ಟೆನಲ್ಸ್ನಲ್ಲಿ ಅವರು ಉಕ್ರೇನ್ನ ಡಿಮಿಟ್ರೊ ಗಾರ್ದುಬಿ ವಿರುದ್ದ ಗೆದ್ದು ಪ್ರಶಸ್ತಿ ಸುತ್ತು ತಲುಪಿದರು ಇದರಿಂದಾಗಿ ಸಾಜನ್ ಅವರಿಗೆ ಒಂದು ಪದಕ ಖಾತ್ರಿಯಾಗಿದೆ ಫೈನಲ್ನಲ್ಲಿ ಅವರು ರಷ್ಯಾದ ಇಸ್ವಾಮ್ ಒಪೀವ್ ವಿರುದ್ದ ಸೆಣಸಲಿದ್ದಾರೆ